ರಾಜಕೀಯ ಪಕ್ಷಗಳ ಪ್ರಮುಖ ನಾಯಕರು ಮತದಾರರ ಓಲ್ಲೆಕೆಗಾಗಿ ರಾಜ್ಯಗಳಲ್ಲಿ ಪ್ರವಾಸ

ಅಂತಾರಾಷ್ಟೀಯ ಪ್ರಭಾವ ಬಲಪಡಿಸುವಲ್ಲಿ ಪ್ರಮುಖ್ ಪಾತ್ರ

ದೇಶಾದ್ಯಂತ ಪ್ರವಾದಿ ಮಹಮ್ಮದ್ ಅವರ ಜನ್ನದಿನ ಈದ್ ಮಿಲದುನ್ಯಬಿ ಆಚರಣೆ

ಮಧ್ಯಪ್ರದೇಶ ರಾಜಸ್ಥಾನ ಮತ್ತು ಮಿಜೋರಾಂ ರಾಜ್ಯಗಳಲ್ಲಿ ಚುನಾವಣಾ ಪ್ರಚಾರ ತೀವ್ರವಾಗಿ ನಡೆಯುತ್ತಿದೆ ಭೋಪಾಲ್ನಲ್ಲಿಂದು ಪ್ರಕಿಕಾಗೋಷ್ಠಿಯಲ್ಲಿ ಮಾತನಾಡಿದ ಕೇಂದ್ರ ಗ್ರಹ ಸಚಿವ ರಾಜನಾಥ್ ಸಿಂಗ್ ಈ ಹಿಂದಿನ ಯುಪಿಎ ಸರ್ಕಾರದಿಂದಾಗಿ ಕೇಂದ್ರದ ಮೇಲೆ ವಿಶ್ವಾಸ ಕಳೆದುಕೊಂಡಿದ್ದ ಜನತೆ ಎನ್ಡಿಎ ಅವಧಿಯಲ್ಲಿ ಭರವಸೆ ಹೊಂದಿದ್ದಾರೆ ಎಂದರು ಮಧ್ಯಪ್ರದೇಶ ಮತ್ತಿತರ ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರ ಪಡೆಯಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು

ಮುರೇನಾದ ಚಂಬಲ್ ವಿಭಾಗದಲ್ಲಿ ಉಪ ಮುಖ್ತ ಚುನಾವಣಾ ಆಯುಕರಾದ ಚಂದ್ರಭೂಷಣ್ ಕುಮಾರ್ ಇಂದು ಚುನಾವಣಾ ತಯಾರಿ ವೀಕ್ಸಿಸಿದರು

ಮಿಜೋರಾಂ ವಿಧಾನಸಭಾ ಚುನಾವಣಾ ಕಣ ದಿನೇ ದಿನೇ ರಂಗೇರುತ್ತಿದೆ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ರಾಜ್ಯದೆಲ್ಲೆಡೆ ತಮ್ಮ ಅಭ್ಯರ್ಥಿಗಳ ಪರ ಬಿರುಸಿನ ಪ್ರಚಾರ ಮಾಡುತ್ತಿದ್ದಾರೆ

ಮುಖ್ಯ ಚುನಾವಣಾಧಿಕಾರಿ ಆಶೀಷ್ ಖುಂದ್ರಾ ನಿನ್ನೆ ಕನ್ನಮನ್ನಲ್ಲಿ ಬುಡಕಟ್ಟು ಜನಾಂಗದವರು ಮತ ಚಲಾಯಿಸಲು ಏರ್ಪಡಿಸಿರುವ ಸಿದ್ಧತೆಗಳನ್ನು ಪರಿಶೀಲಿಸಿದರು ನೆರೆರಾಜ್ಯ ತ್ರಿಪುರಾದಲ್ಲಿನ ನಿರಾತ್ರಿತರ ಶಿಬಿರಗಳಲ್ಲಿ ಮತದಾರರಿಗೆ ಆಶ್ರಯ ಕಲ್ಪಿಸಲಾಗಿದೆ

ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಮಂಡಿಸಿದ ನಿರ್ಣಯ ಕುರಿತು ಸದನದಲ್ಲಿ ಸುದೀರ್ಘ ಚರ್ಚೆಯ ನಂತರ ನಿನ್ನೆ ರಾತ್ರಿ ಧ್ವನಿಮತದ ಮೂಲಕ ಅಂಗೀಕರಿಸಲಾಯಿತು

ಪ್ರತಿಪಕ್ಷಗಳಾದ ಕಾಂಗ್ರೆಸ್ ಮತ್ತು ಬಿಜೆಪಿ ನಿರ್ಣಯವನ್ನು ಬೆಂಬಲಿಸಿದೆ

ಮಹಿಳಾ ಮೀಸಲಾತಿ ಮಸೂದೆ ಸಂಸಕ್ಕಿನಲ್ಲಿ ಅಂಗೀಕಾರವಾಗಬೇಕಿದೆ ನಿರ್ಣಯ ಮಂಡಿಸಿದ ಮುಖ್ಯಮಂತ್ರಿ ನವೀನ್ ಪಟ್ಯಾಯಕ್ ಈ ಪ್ರಸ್ತಾವನೆ ಒಂದು ಐತಿಹಾಸಿಕ ನಿರ್ಣಯ ಎಂದು ಬಣ್ಣಿಸಿದರು ಚರ್ಚೆಯಲ್ಲಿ ಪಾಲ್ಗೊಂಡಿದ್ದ ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕ ಕೆ

ಸಿಂಗ್ ಡಿಯೋ ಶಾಸಕರಾದ ಪ್ರದೀಪ್ ಪುರೋಹಿತ್ ಮತ್ತು ರವಿನಾಯಕ್ ನಿರ್ಣಯ ಮಂಡಿಸಿರುವ ಸರ್ಕಾರದ ನಿರ್ಧಾರ ಕುರಿತು ಸಂಶಯ ವ್ಲಕ್ಷಪಡಿಸಿದರು ಕೇರಳದ ವಯನಾಡ್ ಕ್ಷೇತ್ರದ ಹಾಲಿ ಕಾಂಗ್ರೆಸ್ ಸಂಸದ ಎಂ ಐ ಶಾನಾವಾಸ್ ಅವರಿಂದು ಮುಂಜಾನೆ ಚೆನ್ನೈನಲ್ಲಿ ನಿಧನರಾಗಿದ್ದಾರೆ

ಅವರು ಕೇರಳದ ಶ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಇತರೆ ಸ್ಥಾನಗಳಲ್ಲಿ ಸೇವೆ ಸಲ್ಲಿಸಿದ್ದರು ಕೊಟ್ಟಿಯಲ್ಲಿ ನಾಳೆ ಅಂತ್ಯಸಂಸ್ಥಾರ ನೆರವೇರಲಿದೆ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಅಮಿತ್ ಷಾ ರಾಜಸ್ನಾನದಲ್ಲಿಂದು ರಾಜ್ನದ ಯುವಕರೊಂದಿಗೆ ಸಂವಾದ ನಡೆಸಿದರು ಯುವಕರ ಪುರಭವನ ಎಂಬ ಹೆಸರಿನ ಕಾರ್ಯಕ್ರಮ ಜೈಪುರದಲ್ಲಿ ನಡೆಯುತ್ತಿದ್ದು ರಾಜ್ಯದ ಆರು ವಿಭಾಗಗಳ ಕೇಂದ್ರ ಕಚೇರಿಗಳಲ್ಲಿ ಯುವಕರು ಷಾ ಅವರೊಂದಿಗೆ ಸಂವಾದ ನಡೆಸಬಹುದಾಗಿದೆ ಜೊತೆಗೆ ಸಾಮಾಜಿಕ ಜಾಲತಾಣಗಳ ಮೂಲಕವೂ ಪ್ರಕ್ನೆಗಳನ್ನು ಕೇಳಬಹುದಾಗಿದೆ ಬಿಜೆಪಿ ಸರ್ಕಾರ ಯುವಜನತೆ ಮತ್ತು ಉದ್ಯೋಗ ಕೈಷಿ ಹಾಗೂ ಕೈತರ ಮಹಿಳಾ ಭದ್ರತೆ ವಿಷಯಗಳಲ್ಲಿ ವಿಫಲವಾಗಿದೆ ಎಂದು ಕಾಂಗ್ರೆಸ್ ವಕಾರ ಅಜಯ್ ಮಕಾನ್ ಟೀಕಿಸಿದ್ದಾರೆ

ಪ್ರವಾಸದ ಮೊದಲ ದಿನವಾದ ಇಂದು ಸಿಡ್ಡಿಯ ಐಡ್ ಪಾರ್ಕ್ನಲ್ಲಿರುವ ಅಂಜಾಕ್ ಸ್ವಾರಕಕ್ಕೆ ಭೇಟಿ ನೀಡಿದ್ದರು ವಿಯೆಟ್ನಾಂ ಪ್ರವಾಸದ ನಂತರ ಕೋವಿಂದ್ ಅವರು ಇಂದು ಬೆಳಗ್ಗೆ ಸಿಡ್ನಿ ತಲುಪಿದ್ದಾರೆ ಆಸ್ಲೇಲಿಯಾಕ್ಷೆ ಭೇಟಿ ನೀಡಿದ ಭಾರತದ ಮೊದಲ ರಾಷಪತಿ ಎಂಬ ಹಿರಿಮೆಗೆ ಪಾತರಾಗಿದ್ದಾರೆ

ಕೋವಿಂದ್ ಅವರು ಸ್ನಾರಕದ ಮೇಲೆ ಪುಷ್ಪಗುಚ್ಲವಿರಿಸಿ ಯುದ್ದ ಕಾಲದಲ್ಲಿ ಪ್ರಾಣ ಕಳೆದುಕೊಂಡ ಯೋಧರಿಗೆ ಶ್ರದ್ಗಾಂಜಲಿ ಸಲ್ಲಿಸಿದರು ಸಂದರ್ಶಕ ಪುಸ್ತಕದಲ್ಲಿ ಕೋನಿಂದ್ ಅವರು ಆಸ್ಲೇಲಿಯಾದ ಜನರ ಭಾವನೆಗಳಿಗೆ ಸದಾ ಸ್ಲಂದನ ಇರುತ್ತದೆ ಹಾಗೂ ಅಂಜಾಕ್ ಸೇನಾಪಡೆಗಳ ಶೌರ್ಯಕ್ಕೆ ತಾವು ತಲೆಬಾಗಿ ಗೌರವಿಸುವುದಾಗಿ ತಮ್ನ ಅನಿಸಿಕೆಯನ್ನು ದಾಖಲಿಸಿದ್ದಾರೆ ನಂತರ ಅವರು ಭಾರತೀಯ ಸಮುದಾಯವನ್ನು ಉದ್ಲೇತಿಸಿ ಭಾಷಣ ಮಾಡಿದರು ಭಾರತ ಇಡೀ ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕ ರಾಷ್ಟವಾಗಿದೆ ಹಾಗೂ ಭಾರತದಲ್ಲಿ ಬಂಡವಾಳ ಹೂಡಬಯಸುವ ಜಾಗತಿಕ ಹೂಡಿಕೆದಾರರ ವಿಶ್ವಾಸ ಗಳಿಸಿದೆ ಎಂದು ಹೇಳಿದರು ಕೋವಿಂದ್ ಅವರು ನಾಳೆ ಆಸ್ಲೇಲಿಯಾ ಶ್ರಧಾನಮಂತ್ರಿ ಸ್ನಾಟ್ ಮೊರಿಸನ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ ಇದೇ ಸಂದರ್ಭದಲ್ಲಿ ಕೆಲವು ಒಪ್ಪಂದಗಳಿಗೆ ಸಹಿ ಹಾಕುವ ನಿರೀಕ್ಷೆಯಿದೆ ರಾಷ್ಪಪತಿಯವರಿಗೆ ಗೌರವ ವಂದನೆ ಸಲ್ಲಿಸುವ ಕಾರ್ಯಕ್ರಮವು ನಿಗದಿಯಾಗಿದೆ

ಅವುಗಳನ್ನು ಈ ವಿಶೇಷ ಸಂಚಿಕೆಯಲ್ಲಿ ತಾವು ಇತರ ಜನರೊಂದಿಗೆ ಪಂಚಿಕೊಳ್ಲಬಯಸುವುದಾಗಿ ಪ್ರಧಾನಮಂತ್ರಿಗಳು ಮನವಿ ಮಾಡಿದ್ದಾರೆ

ಇಂದು ಮುಸ್ಲಿಂ ಬಾಂಧವರು ದೇಶಾದ್ಯಂತ ಈದ್ ಮಿಲಾದ್ ಹಬ್ಲವನ್ನು ಆಚರಿಸುತ್ತಿದ್ದಾರೆ

ರಾಷ್ಷಪತಿ ರಾಮನಾಥ್ ಕೋವಿಂದ್ ಮತ್ತು ಉಪರಾಷ್ಷಪತಿ ಎಂ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮುಸ್ಲಿಂ ಬಾಂಧವರಿಗೆ ಶುಭಾಶಯ ಕೋರಿದ್ದಾರೆ

ಇದೊಂದು ಪೊಲೀಸರ ದುರಾಡಳಿತ ಎಂದು ಹೇಳಿದೆ ಎಂದು ಪ್ರಸಾದ್ ಹೇಳಿದ್ದಾರೆ ಗೋವಾದ ಪಣಜಿಯಲ್ಲಿ ಆರಂಭವಾಗಿರುವ ಭಾರತ ಅಂತಾರಾಷ್ಷೀಯ ಚಲನಚಿತ್ರೋತ್ತವದಲ್ಲಿ ಭಾರತೀಯ ಪಸೋರಮಾ ವಿಭಾಗದ ಚಿತ್ರ ಪ್ರದರ್ಶನವನ್ನು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಬಾತೆ ಸಚಿವಾಲಯದ ಕಾರ್ಯದರ್ಶಿ ಅಮಿತ್ ಖರೆ ಇಂದು ಉದ್ಘಾಟಿಸಿದರು

ಸಾಜಿ ಕರುಣ್ ನಿರ್ದೇಶನದ ಮಲೆಯಾಳಂ ಚಿತ್ರ ಓಲು ಚಲನಚಿತಗಳ ವಿಭಾಗದಲ್ಲಿ ಮೊದಲು ಪದರ್ಶನಗೊಳ್ಳುವ ಗೌರವಕ್ಕೆ ಪಾತವಾಗಿದ್ದರೆ ಕಿರು ಚಿತ್ರಗಳ ವಿಭಾಗದಲ್ಲಿ ಆದಿತ್ತ ಸುಹಾಸ್ ಜಂಬಾಲೆ ನಿರ್ದೇಶನದ ಚಿತ್ರ ಮೊದಲು ಪ್ರದರ್ಶನಗೊಳ್ಲಲಿದೆ ದೇಶದ ಅತ್ತುತ್ತಮ ಚಲನಚಿತ್ರಗಳು ಪದರ್ಶನಗೊಳ್ಳುವ ಭಾರತೀಯ ಪನೋರಮಾ ಅನೇಕ ವರ್ಷಗಳಿಂದ ಪಾದೇಶಿಕ ಸಿನಿಮಾ ಮತ್ತು ಪ್ರತಿಭಾವಂತ ಚಿತ್ರ ನಿರ್ಮಾಣಕಾರರನ್ನು ಉತ್ತೇಜಿಸುವ ಅತ್ನುತ್ತಮ ವೇದಿಕೆಯಾಗಿ ನಿರೂಪಿಸಿದೆ ಎಂದು ನಮ್ನ ಬಾತ್ತೀದಾರರು ವರದಿ ಮಾಡಿದ್ದಾರೆ ವಿತ್ನ ಮೀನುಗಾರಿಕೆ ದಿನವನ್ನಾಗಿಂದು ಆಚರಿಸಲಾಗುತ್ತಿದೆ ವಿಶ್ವದಲ್ಲೆಡೆ ಇರುವ ಮೀನುಗಾರರ ಸಮುದಾಯದವರು ಮಾನವ ಜೀವಿಗಳ ಮಹತ್ತ ಕುರಿತು ರ್ನಾಲಿ ಕಾರ್ಯಗಾರ ಸಾಂಸ್ತತಿಕ ಕಾರ್ಯಕ್ರಮ ಮತ್ತು ಪ್ರದರ್ಶನಗಳ ಮೂಲಕ ವಿವರಿಸಿದರು

ಆ ಮೂಲಕ ಉದ್ಯೋಗ ಸ್ಪಷ್ಷಿ ಹಾಗೂ ಪೌಷ್ಷಿಕ ಭದ್ರತೆಯನ್ನು ಕಾಪಾಡುತ್ತಿರುವ ಮೀನುಗಾರರ ಪ್ರಯತ್ನಗಳನ್ನು ಕೇಂದ್ರ ಕೃಷಿ ಸಚಿವ ರಾಧಾ ಮೋಹನ್ ಸಿಂಗ್ ಶ್ಲಾಘಿಸಿದ್ದಾರೆ